ಶಿಲಾನ್ಯಾಸ ದೇಶ ವಿದೇಶಗಳಲ್ಲಿ ಜಾರಿತ್ರಿಕ ಘಟನೆಯ ನೇರವೀಕ್ಷಣೆ

ಉತ್ತರ ಪ್ರದೇಶದ ಅಯೋಧ್ಯೆಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈಗ ಸ್ವಲ್ಪ ಹೊತ್ತಿಗೆ ಮುನ್ನ ನೂರಾರು ಸಾಧುಸಂತರು ಪಾಗೂ ಪ್ರಮುಖರ ಸಮ್ಮಖದಲ್ಲಿ ಶಿಲಾನ್ಯಾಸ ನೆರವೇರಿಸಿದರು ಈ ಮೂಲಕ ಅಯೋಡ್ತೆಯಲ್ಲಿ ರಾಮಮಂದಿರ ನಿರ್ಮಾಣದ ಶತಮಾನಗಳ ಕನಸಿಗೆ ಎದ್ದುಕ್ತ ಚಾಲನೆ ದೊರೆತಿದೆ

ಈ ಸಂದರ್ಭದಲ್ಲಿ ಉತ್ತರಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪಾಜರಿದ್ದರು ಇದಕ್ಕೂ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಮಲಲ್ಲಾ ಹಾಗೂ ಪನುಮಗಿರಿ ದೇವಾಲಯದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಸಾಂಪ್ರಾದಾಯಿಕ ಧೋತಿ ಪಾಗೂ ಕುರ್ತಾ ಧರಿಸಿದ್ದ ಪ್ರಧಾನಮಂತ್ರಿಯವರು ರಾಮಜನ್ಮ ಭೂಮಿ ಆವರಣದಲ್ಲಿ ಪಾರಿಜಾತ ಸಸಿಯನ್ನು ನೆಟ್ಟು ನೀರೆರೆದರು

ಸಮಾರಂಭದ ಉದ್ದಕ್ಕೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡಿದ್ದು ವಿಶೇಷವಾಗಿತ್ತು ರಾಮಮಂದಿರ ಶಿಲಾನ್ತಾಸ ಸಮಾರಂಭದ ಹಿನ್ನೆಲೆಯಲ್ಲಿ ಇಡೀ ಅಯೋಧ್ಯ ನಗರ ಮದುವಣಗಿತ್ತಿಯಂತೆ ಶ್ಯಂಗಾರಗೊಂಡಿದ್ದು ಶ್ರೀರಾಮ ಭಕ್ತರು ಅಯೋದ್ದೆ ಸೇರಿದಂತೆ ದೇಶದಲ್ಲಿಡೆ ಸಂಭ್ರಮಿಸುತ್ತಿದ್ದಾರೆ ಈ ಚಾರಿತ್ರಿಕ ಸಮಾರಂಭವನ್ನು ಅಮೆರಿಕ ಸ್ಪೇನ್ ಸೇರಿದಂತೆ ಎದೇಶಗಳು ಪಾಗೂ ದೇಶದಲ್ಲಿಡೆ ಎೕಕ್ಷಿಸಲಾಗಿದೆ ಸಮಾರಂಭದ ಅಂಗವಾಗಿ ವೇದಿಕೆ ಕಾರ್ಕಕಮ ಈಗ ನಡೆಯುತ್ತಿದೆ

ಕೊರೋನಾ ಸಾಂಕಾಮಿಕದ ಒನ್ನೆಲೆಯಲ್ಲಿ ಈ ಮಂದಿರಕ್ಕೆ ಪ್ರವಾಸಿಗರ ಭೇಟಿಯನ್ನು ಕಳೆದ ನಾಲ್ಕು ಶಿಂಗಳಿಂದ ಸ್ಥಗಿತಗೊಳಿಸಲಾಗಿತ್ತು ಜಮ್ಮ ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ವ್ಯಾಪ್ತಿಯ ಎಲ್ಲಾ ಧಾರ್ಮಿಕ ಕ್ಷೇತ್ರಗಳನ್ನು ದರ್ಶನಕ್ಕೆ ಮುಕ್ತಗೊಳಿಸಲಾಗುವುದು ವೈಷ್ಣೋದೇವಿ ಯಾತ್ರೆ ಸ್ವಾತಂತ್ರೋತ್ಸವದ ಮರುದಿನದಿಂದ ಮತ್ತೆ ಆರಂಭವಾಗಲಿದೆ ಎಂದು ಶ್ರೀ ಮಾತಾ ವೈಷ್ಣೋದೇವಿ ದೇವಾಲಯ ಮಂಡಳಿ ಪ್ರಕಟಿಸಿದೆ ಕೊರೋನಾ ಸೋಂಕು ಪರಡದಂತೆ ವಹಿಸಬೇಕಾದ ಮುನ್ನಚ್ವರಿಕೆ ಕ್ರಮಗಳ ಕುರಿತು ಸದ್ದದಲ್ಲೇ ಪ್ರಕ್ತೇಕ ಮಾರ್ಗಸೂಜಿ ಬಿಡುಗಡೆ ಮಾಡುವುದಾಗಿ ತಿಳಿಸಿದೆ

ಲಡಾಖ್ಗೆ ಭಾರತದ ಕೇಂದ್ರಾಡಳಿತ ಪ್ರದೇಶವೆಂಬ ಮಾನ್ಕತೆಯನ್ನು ನೀಡಿ ಇಂದಿಗೆ ಒಂದು ವರ್ಷ ಮೂರ್ಣಗೊಂಡಿದೆ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವಾಗುವ ಕುರಿತು ಏಳು ದಶಕಗಳಿಂದ ನಿರೀಕ್ಷಿಸುತ್ತಿದ್ದ ಕನಸು ಸಾಕಾರಗೊಂಡ ಮೊದಲ ವರ್ಷದ ಸಂಭ್ರಮಾಚರಣೆಗಳು ಅಲ್ಲಿ ಇಂದು ನಡೆಯುತ್ತಿದೆ ಲಡಾಖ್ನ ಉಪರಾಜ್ಯಪಾಲ ಆರ್

ಈ ಸಂದರ್ಭದಲ್ಲಿ ಲಡಾಖ್ ಜನರಿಗೆ ಶುಭಾಶಯ ಕೋರಿದ್ದಾರೆ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಹೊಂದುವ ಸಾಮರ್ಥ್ಯ ಲಡಾಖ್ ನಾಗರಿಕರಿಗೆ ಇದೆ ಶಿಸ್ತು ಬದ್ಧ ತ್ರಮಜೀವಿಗಳಾದ ಈ ಜನರಿಗೆ ಉತ್ತಮ ಜೀವನ ನಡೆಸುವ ಎಲ್ಲಾ ಅವಕಾಶಗಳು ದೊರೆಯಬೇಕು ಎಂದು ಅವರು ಆಕಾಶವಾಣಿ ಸುದ್ದಿ ಸೇವಾ ವಿಭಾಗಕ್ಕೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ತಿಳಿಸಿದರು ಲಡಾಖ್ ನಾಗರಿಕರ ಎಲ್ಲಾ ಆರೋತ್ತರಗಳ ಈಡೇರಿಕೆಗೆ ಆರುತ್ತಮ ಅವಕಾಶಗಳನ್ನು ಒದಗಿಸಲು ಅಲ್ಲಿಯ ಸರ್ಕಾರ ಪಲವು ಯೋಜನಗಳನ್ನು ಆರಂಭಿಸಿದೆ ಕೇಂದ್ರ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿದ ಎಲ್ಲಾ ಅಭ್ಯರ್ಥಿಗಳನ್ನು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಅಭಿನಂದಿಸಿದ್ದಾರೆ ಅಭ್ಯರ್ಥಿಗಳ ಈ ಸಾಧನೆ ಅವರು ಪಾಗೂ ಅವರ ಮೋಷಕರಿಗೆ ಸಂತಸ ಪಾಗೂ ಪಮ್ಮೆಯನ್ನು ತಂದಂತಹ ಸಂದರ್ಭವಾಗಿದೆ ತಮ್ಮ ವ್ಯಕ್ತಿ ಮೂಲಕ ಪೊಸ ಅಭ್ಯರ್ಥಿಗಳು ಭಾರತದ ಜನತೆಯ ಸೇವೆ ಮಾಡುವ ಅಪೂರ್ವ ಅವಕಾಶವನ್ನು ಪಡೆದಿದ್ದಾರೆ ಎಂದು ಉಪರಾಷ್ಟಪತಿ ಟ್ವೀಟ್ ಮಾಡಿದ್ದಾರೆ ನಾಗರಿಕ ಸೇವೆಗೆ ಹೊಸದಾಗಿ ಆಯ್ಕೆಯಾಗಿರುವ ಅಭ್ವರ್ಥಿಗಳು ಯಾವುದೇ ಸಂದರ್ಭದಲ್ಲಿ ದ್ವಂದ್ವವನ್ನು ಎದುರಿಸಿದಾಗ ಗಾಂಧೀಜ ಅವರ ತತ್ವಾದರ್ತಗಳನ್ನು ನೆನಪಿಸಿ ಕೊಳ್ಳಬೇಕು ಎಂದು ಅವರು ಕಿವಿಮಾತು ಹೇಳಿದ್ದಾರೆ

ಈ ಮಧ್ಯೆ

ಮಹಾರಾಷ್ಟದ ಮಾಜಿ ಮುಖ್ಯಮಂತ್ರಿ ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡ ಶಿವಾಜರಾವ್ ಪಾಟೀಲ್ ನೀಲಂಗೇಕರ್ ಪುಣೆ ಆಸ್ತ್ರೆಯಲ್ಲಿ ನನ್ನ ನಿಧನ ಹೊಂದಿದರು

ನೀಲಂಗೆಕರ್ ಅವರಿಗೆ ಕರೋನ ಸೋಂಕು ತಗುಲಿತ್ತು ಮತ್ತು ಚೇತರಿಕೆಯ ನಂತರ ಎರಡು ದಿನಗಳ ಒಂದೆ ಅವರು ಆಸ್ತಕ್ರೆಯಿಂದ ಮನೆಗೆ ಒಂತಿರುಗಿದ್ದರು

ಶಿವಾಜರಾವ್ ಪಾಟೀಲ್ ನೀಲಂಗೇಕರ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ಷಪಡಿಸಿದ್ದಾರೆ ಮಹಾರಾಷ್ಟ ರಾಜಕೀಯದ ಪ್ರಮುಖ ವ್ಯಕ್ತಿಯಾಗಿದ್ದ ಅವರು ಆ ರಾಜ್ಯಕ್ಕಾಗಿ ಅವಿರತ ಸೇವೆ ಸಲ್ಲಿಸಿದ್ದರು ಬಡವರು ಪಾಗೂ ರೈಶರ ಕಲ್ಕಾಣಕಾಗಿ ಅವರು ವಿಶೇಷ ಆಸಕ್ತಿ ವಹಿಸಿದ್ದರು ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ

ಶುಕ್ರವಾರ ಮತ ಎಣಿಕೆ ನಡೆಯಲಿದ್ದು ಸಂಜೆಯ ವೇಳೆಗೆ ಫಲಿತಾಂಶ ಹೊರಹೊಮ್ಮಲಿದೆ

ಕೋವಿಡ್ ಸೋಂಕು ಒನ್ನೆಲೆಯಲ್ಲಿ ಎರಡು ಬಾರಿ ಚುನಾವಣೆಯನ್ನು ಮುಂದೂಡಲಾಗಿತ್ತು ಸೋಂಕು ನಿಯಂತ್ರಣ ಭಾಗವಾಗಿ ಮತದಾನ ಆರಂಭಕ್ಕೂ ಮುನ್ನ ಎಲ್ಲ ಮತಗಟ್ಟಿಗಳಲ್ಲಿ ಸೋಂಕು ನಿವಾರಕಗಳನ್ನು ಸಿಂಪಡಿಸಲಾಗಿದೆ

ಈ ಸ್ಫೋಟದಿಂದ ರಾಜಧಾನಿಯಾದ್ದಂತ ನೆಲ ಕಂಪಿಸಿ ಕೆಟಕಿ ಗಾಜುಗಳು ಚೂರುಚೂರಾಗಿವೆ ಕಟ್ಟಡಗಳು ಕುಸಿದಿದ್ದು ಆಸ್ಪತ್ರಗಳು ಗಾಯಾಳುಗಳಿಂದ ತುಂಬಿವೆ ಎಂದು ವರದಿಯಾಗಿವೆ

ಸ್ಫೋಟಕ ವಸ್ತುಗಳನ್ನು ಆರು ವರ್ಷಗಳಿಂದ ಗೋದಾಮಿನಲ್ಲಿ ಸಂಗ್ರಹಿಸಿದ್ದು ಇದು ಸ್ಫೋಟಕ್ಕೆ ಕಾರಣ ಎಂದು ಅಧಿಕಾರಿಗಳು ಆರೋಪಿಸಿದ್ದಾರೆ

ಲೆಬನಾನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಭಾರತೀಯರ ಸಂಪರ್ಕದಲ್ಲಿದೆ ರಾಯಭಾರ ಕಚೇರಿ ತನ್ನ ಸಪಾಯವಾಣಿ ಸಂಖ್ಯೆಗಳನ್ನು ಭಾರತೀಯರೊಂದಿಗೆ ಪಂಚಿಕೊಂಡಿದೆ ಲೆಬನಾನ್ನ ರಾಜಧಾನಿ ಬೈರುತ್ನಲ್ಲಿ ನಡೆದಿರುವ ಸ್ಫೋಟ ಪಾಗೂ ಪಾಣಪಾನಿ ಬಗ್ಗೆ ಉಪರಾಷ್ಟಪತಿ ಎಂ ವೆಂಕಯ್ತ ನಾಯ್ಡು ಶೀವ್ರ ಆಘಾತ ವ್ವಕ್ತಪಡಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದು ಗಾಯಗೊಂಡವರು ಶೀಘವಾಗಿ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿದ್ದಾರೆ